ಒಂದು ದಿನದ ಮೊದಲು ಪ್ರಧಾನಮಂತ್ರಿ ಭಾಷಣ ಮಾಡುತ್ತಿರುವುದು ವಿಶೇಷವಾಗಿದೆ

ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ವಲಸೆ ಕಾರ್ಮಿಕರನ್ನೊಳಗೊಂಡಂತೆ ಶ್ರಮಿಕರು ರೈತರ ಶ್ರೇಯೋಭಿವ್ದದ್ದಿಗಾಗಿ ಪಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಅನುಷ್ಣಾನಗೊಳಿಸುತ್ತಿದೆ ಭಾನುವಾರ ನಡೆದ ಬಾನುಲಿ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಪ್ರಧಾನಮಂತ್ರಿ ಅವರು ಅನ್ ಲಾಕ್ ಅವಧಿಯಲ್ಲಿ ದೇಶದ ಜನತೆ ಸೋಂಕು ನಿಯಂತ್ರಣಕ್ಕಾಗಿ ಮತ್ತಷ್ಟು ಜಾಗೃತರಾಗಿರುವಂತೆ ಕಿವಿ ಮಾತು ಹೇಳಿದ್ದರು

ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ವ್ಯಾಪಕ ಸಮಾಲೋಚನೆಯ ನಂತರ ಕೇಂದ್ರ ಸರ್ಕಾರ ಈ ಶೀರ್ಮಾನ ತೆಗೆದುಕೊಂಡಿದೆ

ವಂದೇ ಭಾರತ್ ಅಭಿಯಾನದಡಿ ಅಂತಾರಾಷ್ಟೀಯ ವಿಮಾನ ಪ್ರಯಾಣವನ್ನು ಸೀಮಿತ ಪ್ರಮಾಣದಲ್ಲಿ ಅನುಮತಿ ನೀಡಲಾಗಿದೆ ಆದರೆ ದೇಶೀಯ ವಿಮಾನಗಳು ಮತ್ತು ಪ್ರಯಾಣಿಕರ ರೈಲುಗಳು ಸಪ ಸೀಮಿತಾಗಿ ಸಂಚರಿಸಲು ಅವಕಾಶ ಕಲ್ಪಿಸಲಾಗಿದೆ

ಕಂಟೈನ್ಮೆಂಟ್ ವಲಯದಲ್ಲಿ ಲಾಕ್ಡೌನ್ ಮಾರ್ಗಸೂಚಿಗಳು ಮತ್ತಷ್ಟು ಕಠಿಣವಾಗಿರಲಿದ್ದು ಅಗತ್ಯ ವಸ್ತುಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ

ರಾತ್ರಿ ವೇಳೆಯಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಒಿಸುವವರು ಸರಕು ಸಾಗಣೆ ಮಾಡುವವರು ಸರ್ಕಾರಿ ನೌಕರರು ಅಗತ್ಯ ಸೇವೆಯಲ್ಲಿ ತೊಡಗಿರುವವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ

ಈ ಮಧ್ಯೆ

ಸೂಕ್ಷ್ಮ ಪ್ರದೇಶಗಳಲ್ಲಿ ಉಭಯ ದೇಶಗಳು ನಿಯೋಜಿಸಿರುವ ಸೇನಾಪಡೆಗಳನ್ನು ಹಿಂತೆಗೆಯುವ ಕುರಿತು ಸಮಾಲೋಜನೆ ನಡೆಯಲಿದೆ ಗಡಿ ಭಾಗದಲ್ಲಿ ಉಂಟಾದ ಸಂಘರ್ಷದ ನಂತರ ಉಭಯ ದೇಶಗಳ ಸೇನಾಪಡೆಯ ನಡುವೆ ನಡೆಯುತ್ತಿರುವ ಮೂರನೇ ಸುತ್ತಿನ ಮಾತುಕತೆ ಇದಾಗಿದೆ

ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಭಾರತೀಯ ವಲಯಕ್ಕೆ ಸೇರಿದ ಚುಶೂಲ್ ಭಾಗದಲ್ಲಿ ಸಭೆ ಆಯೋಜನೆಗೊಂಡಿದೆ

ಸಿಬಿಎಸ್ಇ ಪರೀಕ್ಷಾ ನಿಯಂತ್ರಕರಾದ ಡಾ ಸನ್ಹಾಂ ಭಾರದ್ವಾಜ್ ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಲಮಾಪನ ಮಾಡುವಾಗ ಸಿಬಿಎಸ್ಇ ಪ್ರತಿ ವಿದ್ಯಾರ್ಥಿಯ ಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದರು ಮಧ್ವಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ನೂತನ ಸಚಿವರಿಗೆ ರಾಜ್ಯವಾಲರು ಪ್ರಮಾಣವಚನ ಬೋಧಿಸಲಿದ್ದಾರೆ

ಪ್ರಸ್ತುತ ಜಾರಿಯಲ್ಲಿರುವ ಲಾಕ್ಡೌನ್ ಅವಧಿ ಜೂನ್ ಇಂದು ಮುಕ್ತಾಯವಾಗುತ್ತಿದೆ ರಾಜ್ಬದಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಪೆಜ್ವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಬ ಸರ್ಕಾರ ಈ ನಿರ್ಧಾರವನ್ನು ಕ್ಲೆಗೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿರುವಂತೆ ಸ್ವಳೀಯ ಉತ್ವನ್ನಗಳಿಗೆ ಮಹತ್ವ ನೀಡಿಕೆ ಹಾಗೂ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಅನುಸರಿಸಬೇಕಾಗಿರುವ ತ್ರಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಸಚಿವರು ಮನವಿ ಮಾಡಿದರು

ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಭೂತಾನ್ ಪ್ರತಿನಿಧಿ ತಾಂಡಿ ಡೋರ್ಜಿ ಅವರ ಸಮ್ಮುಖದಲ್ಲಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಯೋಜನೆಗೆ ಸಹಿ ಪಾಕಲಾಗಿದ್ದು ಐದು ವರ್ಷಗಳಲ್ಲಿ ಈ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಲಾಗಿದೆ ಇದು ಭೂತಾನ್ನ ಡುಕ್ ಗ್ರೀನ್ ಪವರ್ ಕಾರ್ಪೊರೇಷನ್ ಮತ್ತು ಭಾರತದ ಸಕ್ಲೇಜ್ ಜಲ್ ವಿದ್ಯುತ್ ನಿಗಮ್ ಲಿಮಿಟೆಡ್ನ ಜಂಟಿ ಉದ್ದಮವಾಗಿದೆ